ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ

ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಸಂದೇತದ ಮೂಲಕ ಅಟಲ್ ಬಿಹಾರಿ ವಾಜಹೇಯಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ದೇಶದ ಅಭಿವೃದ್ದಿಗೆ ಅಸಾಧಾರಣ ಕೊಡುಗೆ ನೀಡಿರುವ ಅಟಲ್ಜೀ ಅವರನ್ನು ದೇಶ ಸದಾ ಸ್ಕರಿಸುತ್ತದೆ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ ಕೇಂದ್ರ ಗ್ಲಹ ಸಚಿವ ಅಮಿತ್ ಶಾ ವಾರ್ತಾ ಮತ್ತು ಪ್ರಸಾರ ಬಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತಿತರರು ವಾಜಪೇಯಿ ಅವರ ಸೇವೆ ಸ್ಥರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ ದೆಹಲಿಯ ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಕಾರ್ಯಾಲಯದಲ್ಲಿ ಇಂದು ಬೆಳಗ್ಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಟಲ್ ಬಿಹಾರಿ ವಾಜಪೇಯಿ ಅವರ ವರ್ಣಚಿತ್ರ ಅನಾವರಣಗೊಳಿಸಿದರು

ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತ್ರವನ್ನು ಹೆಸರಾಂತ ಕಲಾವಿದ ವಸುದೇವ ಕಾಮತ್ ರಚಿಸಿದ್ದಾರೆ ಉತ್ತರ ಪ್ರದೇಶ ಲಖನೌದ ಲೋಕಭವನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುತ್ತಳಿಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಮಷ್ವನಮನ ಸಲ್ಲಿಸಿದರು ಮಾಜಿ ಪ್ರಧಾನಮಂತ್ರಿ ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಎರಡು ಪುಣ್ಣತಿಥಿಯ ಸಂದರ್ಭದಲ್ಲಿ ದೆಹಲಿಯಲ್ಲಿರುವ ಅವರ ಸಮಾಧಿ ಸ್ಥಳಕ್ಕೆ ಇಂದು ಬೆಳಿಗ್ಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಣರು ಭೇಟ ನೀಡಿ ಪುಷ್ವನಮನ ಸಲ್ಲಿಸಿದರು

ಈ ಪ್ರದೇಶಗಳಲ್ಲಿ ಲಭ್ಯವಾಗುವ ಫಲಿತಾಂಶಗಳ ಅಧ್ಯಯನದ ನಂತರ ದೇಶದ ಉಳಿದ ರಾಜ್ಯಗಳಲ್ಲೂ ಅಭಿಯಾನವನ್ನು ಆರಂಭಿಸಲಾಗುವುದು

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಡ ಯೋಜನೆಯನ್ನು ಜಾರಿಗೊಳಿಸಿದ ರಾಷ್ವೀಯ ಆರೋಗ್ಯ ಪ್ರಾಧಿಕಾರಕ್ಕೆ ಈ ನೂತನ ಡಿಜಿಟಲ್ ಆರೋಗ್ಯ ಅಭಿಯಾನ ಜಾರಿಯ ಹೊಣೆಗಾರಿಕೆ ನೀಡಲಾಗಿದೆ ನೂತನ ಯೋಜನೆಯ ವಿನ್ಯಾಸ ಅಧ್ಯಯನ ಹಾಗೂ ದೇಶಾದ್ಯಂತ ಅದನ್ನು ಜಾರಿಗೊಳಿಸುವ ಜವಾಬ್ದಾರಿಯನ್ನು ಪ್ರಾಧಿಕಾರ ನಿರ್ವಹಿಸಲಿದೆ ಸಾಮಾನ್ಯ ನಾಗರಿಕರಿಗೆ ಸೂಕ್ತ ವೈದ್ದರ ಮಾಹಿತಿ ಅವರ ಭೇಟಿಗೆ ಸಮಯ ನಿಗದಿ ವೈದ್ದರ ಶುಲ್ತ ಆಸ್ಪತ್ರೆಗಳಿಗೆ ಭೇಟ ನಿಟ್ಟನಲ್ಲಿ ಎದುರಾಗುವ ಸಮಸ್ಥೆಗಳನ್ನು ಕಡಿಮೆಗೊಳಿಸುವ ಗುರಿಯೊಂದಿಗೆ ಡಿಜೆಟಲ್ ಆರೋಗ್ಯ ಅಭಿಯಾನ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಮಂತ್ರಿಗಳು ವಿವರಿಸಿದ್ದಾರೆ ದೇಶದ ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಲ ಸೇವೆ ತಲುಪದೇಕೆನ್ನುವ ಉದ್ಲೇಶದಿಂದ ಈ ಮಹತ್ವಾಕಾಂಕ್ಷಿ ಅಭಿಯಾನವನ್ನು ಘೋಷಿಸಿರುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ

ಕೊರೊನಾ ಪಿಡುಗಿನ ವಿರುದ್ದ ಅವಿರತ ಹೋರಾಟ ನಡೆಸುತ್ತಿರುವ ಕೆಲವು ಕೊರೊನಾ ವಾರಿಯರ್ಸ್ಗಳನ್ನು ಈ ಬಾರಿ ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು

ಸ್ವಾತಂತ್ರ್ಯ ದಿನದ ಮುನ್ನ ಸಂಜೆ ರಾಷ್ಟವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದಲ್ಲಿ ರಾಷ್ಟಪತಿಯವರುಕೊರೊನಾ ವಾರಿಯರ್ಸ್ಗಳಿಗೆ ಅಭಿನಂದನೆ

ವೆಂಕಯ್ಯನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆ ಸ್ವೀಕರ್ ಓಂಬಿರ್ಲಾ ಅವರೂ ಸಹ ದಿತಣಕೂಟದಲ್ಲಿ ಭಾಗವಹಿಸಿದ್ದರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿದೇಶಾಂಗ ಮಂತ್ರಿ

ಜೈಶಂಕರ್ ಅವರಿಗೂ ಸಹ ಈ ದಿತಣಕೂಟಕ್ಕೆ ಆಮಂತ್ರಣ ನೀಡಲಾಗಿತ್ತು

ಅಲ್ಲಿ ನೆಲೆಸಿರುವ ಭಾರತೀಯ ಸಂಘಸಂಸ್ಟೆಗಳ ಒಕ್ಕೂಟ ಎಫ್ಐಎ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾರತದ ಕಾನ್ಲಲ್ ಜನರಲ್ ರಣಧೀರ್ ಜೈಸ್ವಾಲ್ ರಾಷ್ಟಧ್ವಜಾರೋಹಣ ನೆರವೇರಿಸಿದರು

ಹೆಸರಾಂತ ಫಿಸಿಶಿಯನ್ ಡಾ ಸುಧೀರ್ ಪಾರಿಖ್ ಮತ್ತಿತರ ಗಣ್ಣರು ಭಾರತೀಯ ಸಮುದಾಯದ ಜನರು ಭಾಗವಹಿಸಿದ್ದರು ನವಭಾರತ ನಿರ್ಮಾಣದ ಮಹತ್ವಾಕಾಂಕ್ಷೆಯೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತವನ್ನು ಮುನ್ನಡೆಸುವ ಸಂಕಲ್ಪ ಹೊಂದಿದ್ದಾರೆ ಎಂದು ಅವರು ತಿಳಿಸಿದರು ಭಾರತ ಮತ್ತು ಅಮೆರಿಕಾ ಎರಡು ಸುಂದರ ದೇತಗಳು ಉಭಯ ದೇಶಗಳ ಸ್ನೇಹ ಸಂಬಂಧಗಳನ್ನು ಸಂಭ್ರಮಿಸಲು ಟೈಮ್ಸ್ ಸ್ನೇರ್ನಲ್ಲಿ ಭಾರತದ ಸ್ವಾತಂತ್ರ್ಕೋತ್ಸವವನ್ನು ಆಚರಿಸಲಾಯಿತು ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು ದೇಶದಲ್ಲಿ ನೆಲೆಸಿರುವ ಪಾರ್ಸಿ ಸಮುದಾಯದ ಜನರಿಗೆ ಇಂದು ಹೊಸ ವರ್ಷಾರಂಭದ ಸಡಗರ

ಪ್ರಧಾನಮಂತ್ರಿ ನರೇಂದ್ರ ಮೊದಿ ಪಾರ್ಸಿ ಜನರಿಗೆ ನವ್ರೋಜ್ ಶುಭಾಶಯ ಕೋರಿ ಟ್ವೀಟ್ ಮಾಡಿದ್ದಾರೆ ಹಲವು ಕ್ಷೇತ್ರಗಳಿಗೆ ಅಮೂಲ್ಯ ಸೇವೆ ಸಲ್ಲಿಸುವ ಮೂಲಕ ಪಾರ್ಸಿ ಸಮುದಾಯ ದೇಶದ ಅಭಿವೃದ್ಲಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ನವ್ರೋಜ್ ಹಬ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ತರಲಿ ಎಂದು ಪ್ರಧಾನಿ ಸಂದೇಶ ನೀಡಿದ್ದಾರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಕೃಷ್ಣರಾಜ ಸಾಗರ ಮತ್ತು ಕಬಿನಿ ಜಲಾಶಯಗಳು ಭರ್ತಿಯಾಗಿವೆ

ಆರ್ ಎಸ್

ಎಸ್ ಯಡಿಯೂರಪ್ಪ ಅವರು ಈ ಎರಡೂ ಜಲಾತಯಗಳಿಗೆ ಬಾಗಿನ ಅರ್ಪಿಸಲಿದ್ದಾರೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಕೊರೊನಾ ಬಿಕ್ಕಟ್ಟನ ಕಾರಣ ಕಳೆದ ಮಾರ್ಚ್ ನಲ್ಲಿ ಸ್ವಗಿತಗೊಂಡಿದ್ದ ವೈಷ್ಣೋದೇವಿ ಯಾತ್ರೆ ಇಂದಿನಿಂದ ಪುನರಾರಂಭವಾಗಲಿದೆ

ಆನ್ಲ್ಲೆನ್ ನೋಂದಣಿ ಕಡ್ಡಾಯವಾಗಿದೆ ಎಲ್ಲಾ ಯಾತ್ರಿಗಳು ತಮ್ಮ ಮೊದ್ಲೆಲ್ ಗಳಲ್ಲಿ ಆರೋಗ್ಯ ಸೇತು ಆಸ್ ಬಳಸಬೇಕಿದೆ ಮುಖಗವಸು ಬಳಕೆ ಥರ್ಮಲ್ ಸ್ತೀನಿಂಗ್ ಕಡ್ಡಾಯ ಮಾಡಲಾಗಿದೆ

ಕೊರೊನಾ ಸೋಂಕು ಪರೀಕ್ಷೆ ಮಾಡಿಸಿಕೊಳ್ಳಬೇಕಿದ್ದು ಯಾರಲ್ಲಿ ಪರೀಕ್ಷಾ ವರದಿ ನೆಗಟಿವ್ ಇರುವುದೋ ಅಂತಹವರಿಗೆ ಮಾತ್ರ ಯಾತ್ರೆ ಮುಂದುವರಿಸಲು ಅವಕಾಶ ನೀಡಲಾಗುವುದು ಭಕ್ತಾಧಿಗಳನ್ನು ಕತ್ತಾದ ಶಿಬಿರದಿಂದ ವೈಹ್ವೋದೇವಿಗೆ ಕಳುಹಿಸುವ ಕಾರ್ಯಕ್ರಮಗಳನ್ನು ಆಡಳಿತ ಮಂಡಳಿ ಹಮ್ಹಿಕೊಂಡಿದೆ ಮಾನಸ ಸರೋವರ ಅಂತರ ಜಾಲದಲ್ಲಿ ಮಾಹಿತಿಯನ್ನು ಪಡೆಯಬಹುದಾಗಿದೆ

ಕೋವಿಡ್ ಸೋಂಕು ಪತ್ತೆ ಕಾರ್ಯವನ್ನು ಚುರುಕುಗೊಳಿಸುವ ದೃಷ್ಟಿಯಿಂದ ಪರೀಕ್ಷೆ ಗುರುತಿಸುವಿಕೆ ಮತ್ತು ಚಿಕಿತ್ಲೆ ನೀಡುವ ತಂತ್ರವನ್ನು ಅಳವಡಿಸಲಾಗಿದ್ದು ಎಲ್ಲ ರಾಜ್ಯಗಳಲ್ಲಿ ಈ ಪ್ರಕ್ರಿಯೆಗೆ ಉತ್ತಮ ಫಲಿತಾಂಶ ದೊರೆತ್ತಿದೆ ಕಳೆದ ಒಂದು ವಾರದಲ್ಲಿ ಸೋಂಕಿನ ಪತ್ತೆ ಕಾರ್ಯವನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಚುರುಕಿನಿಂದ ನಿರ್ವಹಿಸುತ್ತಿವೆ